ಭಾರತದಷ್ಟು ಸಹಿಷ್ಟು ರಾಷ್ಷ ಜಗತ್ತಿನಲ್ಲಿ ಮತ್ತೊಂದಿಲ್ಲ ಕೇಂದ್ರ ಗ್ಚಹ ಸಚಿವ ರಾಜನಾಥ್ ಸಿಂಗ್

ಆರೋಗ್ಯ ರಸ್ತೆ ಮತ್ತು ಹೆದ್ದಾರಿಗಳು ಉನ್ನತ ಶಿಕ್ಷಣ ಹಾಗೂ ಸಾಂಸ್ಪತಿಕ ಕ್ಷೇತ್ರಕ್ಕೆ ಸಂಬಂಧಿಸಿದ ಈ ಯೋಜನೆಗಳು ನವ ಭಾರತ ನಿರ್ಮಾಣಕ್ಕಾಗಿ ಪ್ರಧಾನ ಮಂತ್ರಿಯವರ ಪೂರ್ವೋದಯ ಸಮ್ಯದ್ಧ ಪೂರ್ವ ಮುನ್ನೋಟದ ಭಾಗವಾಗಿವೆ ಪ್ರಧಾನ ಮಂತ್ರಿಯವರು ಇಂದು ಖುರ್ದಾ ಸಮೀಪ ಬರೂನಿಯಲ್ಲಿ ಸಾರ್ವಜನಿಕ ಸಭೆಯನ್ನು ಉದ್ಲೇಶಿಸಿ ಮಾತನಾಡಲಿದ್ದಾರೆ

ಬುದ್ದ ಪಾಗೂ ಬೌದ್ದ ಧರ್ಮದ ವಿವಿಧ ದೇವತೆಗಳ ಬ್ಬಹತ್ ಶಿಲ್ಪಗಳನ್ನೊಳಗೊಂಡ ಲಲಿತಗಿರಿ ಪುರಾತತ್ವ ವಸ್ತುಸಂಗ್ರಹಾಲಯವನ್ನು ಪ್ರಧಾನಿಯವರು ಉದ್ವಾಟಿಸಲಿದ್ದಾರೆ ಭುವನೇಶ್ವರದ ಐಐಟಿಯಲ್ಲಿ ನಡೆಯಲಿರುವ ಕಾರ್ಯಕ್ರಮದಲ್ಲಿ ಪೈಕಾ ದಂಗೆ ಸ್ಮರಣೆಗಾಗಿ ಹೊರತಂದಿರುವ ನಾಣ್ಯ ಹಾಗೂ ವಿಶೇಷ ಅಂಜೆ ಜೀಟಿಯನ್ನು ಮೋದಿ ಅವರು ಬಿಡುಗಡೆ ಮಾಡಲಿದ್ದಾರೆ

ಲಕ್ಷೋದಲ್ಲಿನ ಕಿಂಗ್ಜಾರ್ಜ್ ವೈದ್ಯಕೀಯ ವಿಶ್ವವಿದ್ಯಾಲಯದ ಕಾರ್ಯಕ್ರಮವೊಂದರಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ದೇಶದಲ್ಲಿ ಅಸಹಿಮ್ಖತೆ ಹೆಚ್ಚುತ್ತಿದೆ ಎಂಬ ಆರೋಪಗಳನ್ನು ನಿರಾಕರಿಸಿದರು ಭಾರತದಲ್ಲಿರುವಷ್ಟು ಸಹಿಷ್ಣುತೆ ವಿಶ್ವದ ಯಾವುದೇ ಮೂಲೆಯಲ್ಲಿ ಕಾಣಸಿಗುವುದಿಲ್ಲ ಎಂದು ತಿಳಿಸಿದರು ವಿವಿಧ ಧರ್ಮೀಯರು ಭಾರತದಲ್ಲಿ ಸಾಮರಸ್ಥದಿಂದ ಸಹಬಾಳ್ವೆ ನಡೆಸುತ್ತಿದ್ದಾರೆ ಇಸ್ಲಾಂನ ಎಲ್ಲಾ ಪಂಥಗಳ ಜನರು ಇಲ್ಲಿದ್ದಾರೆ ದೇಶದ ಸಮ್ಯದ್ಧಿ ಮತ್ತು ಅಭಿವೃದ್ಧಿಗೆ ಅವರು ಮಹಶ್ವದ ಕೊಡುಗೆ ನೀಡುತ್ತಿದ್ದು ಮುಂದೆಯೂ ಕೊಡುಗೆ ಮುಂದುವರೆಸಲಿದ್ದಾರೆ ಎಂದು ಸಚಿವರು ಹೇಳಿದರು ಬಿಜೆಪಿ ಮತ್ತು ಕಾಂಗ್ರೆಸ್ಸೇತರ ಪಕ್ಷಗಳ ಮೈತ್ರಿಕೂಟ ರಚನೆಯಲ್ಲಿ ಟಿಆರ್ಎಸ್ ಅಧ್ವಕ್ಷ ಮತ್ತು ತೆಲಂಗಾಣ ಮುಖ್ಣಮಂತ್ರಿ ಕೆ ಚಂದ್ರಶೇಖರ್ರಾವ್ ಮುಂದಾಳತ್ವ ವಹಿಸಿದ್ದಾರೆ ವಿಶಾಖಪಟ್ಟಣದ ಶಾರದಾ ಪೀಠದಲ್ಲಿ ನಿನ್ನೆ ಮೂಜೆ ಸಲ್ಲಿಸಿದ ನಂತರ ಒಡಿಶಾದ ಭುವನೇಶ್ವರಕ್ಕೆ ತೆರಳಿ ಅಲ್ಲಿನ ಮುಖ್ಚಮಂತ್ರಿ ನವೀನ್ ಪಟ್ನಾಯಕ್ ಅವರೊಂದಿಗೆ ಚಂದ್ರತೇಖರ್ ರಾವ್ ಸಮಾಲೋಚನೆ ನಡೆಸಿದರು ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ದೇಶಕ್ಕೆ ಇಂದು ಬದಲಾವಣೆ ಬೇಕಿದ್ದು ಕಾಂಗ್ರೆಸ್ ಮತ್ತು ಬಿಜೆಪಿ ಪಕ್ಷಗಳಿಗೆ ಪರ್ಯಾಯವಾಗಿ ಪ್ರಾದೇಶಿಕ ಪಕ್ಷಗಳು ಒಗ್ಗೂಡಬೇಕಾದ ಅಗತ್ಯವಿದೆ ಈ ನಿಟ್ಟಿನಲ್ಲಿ ಪ್ರಾದೇಶಿಕ ಪಕ್ಷಗಳ ಮುಖಂಡರೊಂದಿಗೆ ಮಾತುಕತೆ ಆರಂಭವಾಗಿದೆ ಎಂದರು ಒಡಿಶಾ ಮುಖ್ಚಿಮಂತ್ರಿ ನವೀನ್ ಪಟ್ನಾಯಕ್ ಸಮಾನ ಮನಸ್ತ ಪಕ್ಷಗಳ ಮೈತ್ರಿ ಕುರಿತು ಚರ್ಚಿಸಲಾಗಿದೆ ಎಂದರು ಚಂದ್ರಶೇಖರ್ ರಾವ್ ಅವರು ಇಂದು ಪಶ್ಚಿಮ ಬಂಗಾಳ ಮುಖ್ಚಮಂತ್ರಿ ಮಮತಾ ಬ್ದಾನರ್ಜಿ ಅವರನ್ನು ಭೇಟಿ ಮಾಡಲಿದ್ದಾರೆ

ದೆಹಲಿಯಲ್ಲಿ ನಿನ್ನೆ ಬಿಜೆಪಿ ಬೂತ್ ಮಟ್ಟದ ಕಾರ್ಯಕರ್ತರ ಸಭೆಯನ್ನುದ್ದೇಶಿಸಿ ಮಾತನಾಡಿದ ಅವರು ಮುಂದಿನ ಲೋಕಸಭಾ ಚುನಾವಣೆ ಒಂದೇ ಕುಟುಂಬದ ಆಡಳಿತ ಜಾತೀಯತೆ ಮತ್ತು ಓಲ್ಲೆಸುವಿಕೆ ರಾಜಕಾರಣಕ್ಕೆ ತೆರೆ ಎಳೆಯಲಿದೆ ಎಂದರು ಪಲವು ಬೃಹತ್ ಪಗರಣಗಳಲ್ಲಿ ಭಾಗಿಯಾಗಿರುವ ಕಾಂಗ್ರೆಸ್ ಎನ್ಡಿಎ ಸರ್ಕಾರದ ವಿತ್ವಾಸಾರ್ಹತೆಯನ್ನು ಪ್ರಶ್ನಿಸುತ್ತಿರುವುದು ವಿಪರ್ಯಾಸ ಎಂದ ಅಮಿತ್ ಶಾ ದೆಹಲಿ ಆಮ್ ಆದ್ಮಿ ಪಕ್ಷ ಸರ್ಕಾರದ ವಿರುದ್ದವೂ ವಾಗ್ವಾಳಿ ನಡೆಸಿದರು ದೆಹಲಿಯಲ್ಲಿ ಯುವ ಸಮುದಾಯ ಹಲವು ಸೌಲಭ್ಯಗಳಿಂದ ವಂಚಿತವಾಗಿದೆ ದೆಹಲಿ ಸರ್ಕಾರ ಉಚಿತ ವೈಫೈ ಸಂಪರ್ಕ ಭರವಸೆ ಸೇರಿದಂತೆ ತಾನು ನೀಡಿದ ಯಾವುದೇ ಭರವಸೆಗಳನ್ನು ಇದುವರೆಗೆ ಈಡೇರಿಸಿಲ್ಲ ಎಂದು ಅವರು ಆರೋಪಿಸಿದರು ಅಧಿಕೃತ ದಕ್ಷಿಣ ಪ್ರವಾಸದಲ್ಲಿರುವ ರಾಷ್ಟಪತಿ ರಾಮನಾಥ್ ಕೋವಿಂದ್ ಹೈದರಾಬಾದ್ನ ರಾಷ್ಟಪತಿ ನಿಲಯಂನಲ್ಲಿ ನಿನ್ನೆ ಗ್ಬಹ ಜಿತಣಕೂಟ ಏರ್ಪಡಿಸಿದ್ದರು

ವೆಂಕಯ್ಯನಾಯ್ತು

ಇದೇ ಸಂದರ್ಭದಲ್ಲಿ ರಾಷ್ಷಪತಿ ರಾಮನಾಥ್ ಕೋವಿಂದ್ ಕರೀಂನಗರದಲ್ಲಿ ತಲಸೆಮಿಯ ಮತ್ತು ಅನುವಂಶೀಯ ಕಾಯಿಲೆಗಳ ಚಿಕಿತ್ಸಾ ಕೇಂದ್ರವನ್ನು ಉದ್ಘಾಟಿಸಿದರು

ದೆಹಲಿಯಲ್ಲಿ ನಗರದ ವಾಯು ಗುಣಮಟ್ಟ ತೀವ್ರತೆಯ ತ್ರೇಣಿಗೆ ಏರಿಕೆಯಾಗಿರುವ ಹಿನ್ನೆಲೆಯಲ್ಲಿ ಕೇಂದ್ರೀಯ ಮಾಲಿನ್ನ ನಿಯಂತ್ರಣ ಮಂಡಳಿ ನೇತೃತ್ವದ ಕಾರ್ಯಪಡೆಯು ಮುಂದಿನ ಮೂರರಿಂದ ಐದು ದಿನಗಳ ಕಾಲ ಸಾಧ್ವವಾದಷ್ಟೂ ಹೊರಾಂಗಣ ಓಡಾಟ ಹಾಗೂ ಖಾಸಗಿ ವಾಹನಗಳ ಬಳಕೆ ಕಡಿಮೆ ಮಾಡುವಂತೆ ನಾಗರಿಕರಿಗೆ ಸಲಹೆ ನೀಡಿದೆ ರಾಷ್ಟ ರಾಜಧಾನಿಯಲ್ಲಿ ನಿನ್ನೆ ಮಾಲಿನ್ಯ ಮಟ್ಟವು ಈ ವರ್ಷದ ಎರಡನೇ ಅತ್ಯಂತ ಗರಿಷ್ಠ ಮಾಲಿನ್ಯ ಮಟ್ಟವನ್ನು ದಾಖಲಿಸಿದೆ ಈ ಹಿನ್ನೆಲೆಯಲ್ಲಿ ಕೇಂದ್ರೀಯ ಮಾಲಿನ್ನ ನಿಯಂತ್ರಣ ಮಂಡಳಿ ನೇತೃತ್ವದ ಕಾರ್ಯಪಡೆ ಶನಿವಾರದಂದು ಸಭೆ ಆಯೋಜಿಸಿತ್ತು ಗರಿಷ್ಠ ಮಾಲಿನ್ನ ಕಣಗಳು ಕ್ವಾನ್ಸರ್ ನಂತಹ ಕಾಯಿಲೆಗಳಿಗೆ ಕಾರಣವಾಗುವುದು ಮಾತ್ರವಲ್ಲದೆ ಪಾರ್ಶ್ವವಾಯು ಸಂಭವಿಸುವ ಸಾಧ್ಯತೆಗಳನ್ನು ಹೆಚ್ಚಿಸುತ್ತದೆ ಎಂದು ವೈದ್ಯಕೀಯ ವರದಿಗಳು ತಿಳಿಸಿವೆ

ಅಗ್ನಿ ಅನಾಹುತಕ್ಕೆ ಕಾರಣ ಅರಿಯಲು ತನಿಖೆ ನಡೆಸಲಾಗುತ್ತಿದೆ

ಬೆಂಗಳೂರು ಮೈಸೂರು ನಡುವೆ ನೂತನ ಮೆಮು ರೈಲಿಗೆ ನಿನ್ನೆ ಹಸಿರು ನಿಶಾನೆ ತೋರಲಾಯಿತು

ವಿದ್ಯಾರ್ಥಿಗಳ ಅನುಕೂಲಕ್ಷಾಗಿ ಈ ಪರೀಕ್ಷೆಗಳು ಹಾಗೂ ಸ್ಪರ್ಧಾತ್ಮಕ ಪರೀಕ್ಷೆಗಳು ಏಕಕಾಲದಲ್ಲಿ ನಡೆಯದ ಹಾಗೆ ಪರೀಕ್ಷಾ ದಿನಾಂಕಗಳನ್ನು ನಿಗದಿಪಡಿಸಲಾಗಿದೆ ಎಂದು ಮಂಡಳಿ ಸ್ಪಷ್ಟ ಪಡಿಸಿದೆ

ಪ್ರಾಯೋಗಿಕ ಕಲಿಕೆ ಕ್ರೀಡೆ ಮತ್ತು ಜೀವನ ನೈಪುಣ್ಕತೆಗಳನ್ನು ಕಲಿಯಲು ವಿದ್ಯಾರ್ಥಿಗಳಿಗೆ ಸಾಕಷ್ಟು ಸಮಯ ದೊರೆಯಬೇಕೆಂಬ ಉದ್ದೇಶದಿಂದ ತರಗತಿಯ ಪಠ್ವಕ್ರಮವನ್ನು ಪಂತ ಪಂತವಾಗಿ ಸರ್ಕಾರ ಕಡಿಮೆ ಮಾಡುತ್ತಿದೆ ಎಂದು ಕೇಂದ್ರ ಮಾನವ ಸಂಪನ್ಮೂಲ ಅಭಿವೃದ್ಧಿ ಖಾತೆ ಸಚಿವ ಪ್ರಕಾಶ್ ಜಾವಡೇಕರ್ ಹೇಳಿದ್ದಾರೆ

ಮರುಷರ ಡಬಲ್ಸ್ ವಿಭಾಗದಲ್ಲಿ ರೆಗಿನಾಲ್ಡ್ ಲೀ ಚುನ್ ಹೀ ಮತ್ತು ಸಾತ್ವಿಕ್ ಸಾಯಿರಾಜ್ ರೆಡ್ಡಿ ಸಿಂಗಲ್ಸ್ ವಿಭಾಗದಲ್ಲಿ ವಿಕ್ಟರ್ ಆ್ಯಕ್ಲಲ್ ಸೇನ್ ಮತ್ತು ಥೀಯಾನ್ ಮವಿ ಪಾಗೂ ಮಿತ್ರ ಡಬಲ್ಸ್ನಲ್ಲಿ ಸಾಕ್ವಿಕ್ ಸಾಯಿರಾಜ್ ಮತ್ತು ಎನ್ ಸಿಕ್ಕಿ ರೆಡ್ಡಿ ತಮ್ಮ ಪಂದ್ಯಗಳಲ್ಲಿ ಗೆದ್ದು ಅಹ್ಮದಾಬಾದ್ ತಂಡಕ್ಕೆ ಜಯ ದೊರಕಿಸಿದರು ಇದಕ್ಕೂ ಮುನ್ನ ಮುಂಬೈ ರಾಕೆಟ್ಸ್ ತಂಡ ಹೆಚ್